ಭಾರತ ಮತ್ತು ಅಮೆರಿಕ ನಡುವೆ ಸಮಗ್ರ ಜಾಗತಿಕ ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧನೆಯ ಬದ್ಗೆ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ಹೇಳಿಕೆ

ಮೂರು ಶತಕೋಟ ಡಾಲರ್ ಮೊತ್ತದ ರಕ್ಷಣಾ ವಹಿವಾಟು ಒಪ್ಪಂದಕ್ಕೆ ಭಾರತ ಅಮೆರಿಕ ಸಹಿ

ದೆಹಲಿಯ ಗಲಭೆಗ್ರಸ್ತ ಪ್ರದೇಶಗಳಲ್ಲಿ ಹೆಚ್ಚುವರಿ ಪಡೆಗಳನ್ನು ನಿಯೋಜಿಸಲಾಗಿದ್ದು

ಜಾಗತಿಕ ಸಹಭಾಗಿತ್ವ ಬಲಪಡಿಸುವ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೆಹಲಿಯಲ್ಲಿ ನಿನ್ನೆ ಪ್ರಗತಿ ಪರಿಶೀಲನೆ ನಡೆಸಿದರು

ರಕ್ಷಣೆ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಆಳಕ್ಕೆ ಕೊಂಡೊಯ್ಯಲು ವಿಶೇಷವಾಗಿ ಸಾಗರ ವಲಯದ ಭದ್ರತೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿನ ಮಾಹಿತಿ ವಿನಿಮಯಕ್ಕೆ ಆದ್ದತೆ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದೆ ಭಾರತ ಎಂ

ಜಂಟಿ ಸುದ್ಗೋಷ್ಷಿಯಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಮತ್ತು ಅಮೆರಿಕಾ ದ್ನಿಪಕ್ಷೀಯ ಸಂಬಂಧಗಳನ್ನು ಸಮಗ್ರ ಜಾಗತಿಕ ಪಾಲುದಾರಿಕೆ ಮಟ್ಲಕ್ಷೆ ಕೊಂಡೊಯ್ಲಲು ನಿರ್ಧರಿಸಿದ್ದು ಈ ವಿಶೇಷ ಬಾಂಧವ್ಲಕ್ಷೆ ಜನರ ನಡುವಣ ಸಂಪರ್ಕವೇ ಬುನಾದಿಯಾಗಿದೆ ಉಭಯ ದೇಶಗಳ ನಡುವಣ ವೃದ್ದಿಸುತ್ತಿರುವ ಮಹತ್ವದ ಪಾಲುದಾರಿಕೆ ರಕ್ಷಣಾ ಸಹಕಾರದಲ್ಲಿ ಪ್ರತಿಬಿಂಬಿತವಾಗಿದೆ

ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇಸ್ಲಾಮಿಕ್ ಮೂಲಭೂತವಾದಿಗಳ ಭಯೋತ್ಪಾದನೆಯಿಂದ ತಮ್ಮ ನಾಗರಿಕರನ್ನು ರಕ್ಷಿಸಿಕೊಳ್ಳಲು ಭಾರತ ಹಾಗೂ ಅಮೆರಿಕಾ ಬದ್ದವಾಗಿವೆ

ಭಾರತ ಮತ್ತು ಅಮೆರಿಕಾ ಮೊದಲೇ ನಿರ್ಧರಿಸಿದ್ಲಂತೆ ಮೂರು ಶತಕೋಟ ಡಾಲರ್ ಮೊತ್ತದ ರಕ್ಷಣಾ ವಹಿವಾಟುಗಳನ್ನು ನಿನ್ನೆ ಆಬ್ಲೆರುಗೊಳಿಸಿದ್ಲು ಆರೋಗ್ಲ ಮತ್ತು ತೈಲ ವಲಯಗಳೂ ಸೇರಿದಂತೆ ಮೂರು ಒಪ್ಪಂದಗಳಿಗೆ ಸಹಿ ಹಾಕಿವೆ

ಅಮೆರಿಕಾದ ಆಹಾರ ಮತ್ತು ದಿಷಧಿಗಳ ವಿಭಾಗದೊಂದಿಗೆ ದೇಶದ ಕೇಂದ್ರೀಯ ದಿಷಧಗಳ ಮಾನದಂಡ ನಿಯಂತ್ರಣ ಸಂಸ್ಥೆ ಇದಕ್ಕೆ ಸಹಿ ಹಾಕಿದೆ ಭಾರತೀಯ ತ್ಯೆಲ ನಿಗಮ ನಿಯಮಿತ ಹಾಗೂ ಎಕ್ಷೀನ್ ಮೊಬಿಲ್ ಇಂಡಿಯಾ ಎಲ್ಎನ್ಜಿ ನಿಗಮ ಹಾಗೂ ಚಾರ್ಟ್ ಇಂಡಸಿಸ್ ಇಂಕ್ ಅಮೆರಿಕಾ ಇದೇ ಸಂದರ್ಭದಲ್ಲಿ ಸಹಕರಿಸುವ ಜ್ವಾಪನಾ ಪತ್ರವನ್ನು ವಿನಿಮಯ ಮಾಡಿಕೊಂಡವು ಈಗಾಗಲೇ ವರದಿಯಾಗಿರುವಂತೆ ನಿನ್ನೆ ದೆಹಲಿಯಲ್ಲಿ ಅಮೆರಿಕಾ ಅಧ್ಯಕ್ಷ ಟ್ರಂಪ್ ಹಾಗೂ ಶ್ರಧಾನಿ ಮೋದಿ ನಡುವೆ ವಿಸ್ತತ ದ್ವಿಪಕ್ಷೀಯ ಮಾತುಕತೆಗಳ ನಂತರ ಜಂಟಿ ಸುದ್ದಿಗೋಷ್ನಿ ನಡೆಯಿತು ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಒಪ್ಪಂದದಿಂದ ಉಂಟಾಗಿರುವ ಕಾರ್ಯತಂತ್ರ ಪಾಲುದಾರಿಕೆಯ ಅಂಶಗಳು ದ್ವಿಪಕ್ಷೀಯ ನಂಬಿಕೆ ಮತ್ತು ವಿಶ್ವಾಸಗಳ ಪ್ರತೀಕವಾಗಿದೆ ಎಂದು ಪ್ರಧಾನಿ ಮೋದಿ ಸುದ್ವಿಗೋಷ್ಯಯಲ್ಲಿ ಬಣ್ಣೆಸಿದರು

ನಿನ್ನೆ ರಾತ್ರಿ ಅಧ್ಯಕ್ಷ ಟ್ರಂಪ್ ನೇತೃತ್ವದ ಅಮೆರಿಕ ನಿಯೋಗಕ್ಷೆ ರಾಷ್ವಪತಿ ರಾಮನಾಥ್ ಕೋವಿಂದ್ ರಾಷ್ನಪತಿ ಭವನದಲ್ಲಿ ದಿತಣಕೂಟ ವಿರ್ಪಡಿಸಿದ್ದರು

ಡೊನಾಲ್ಡ್ ಟ್ರಂಪ್ ಭಾರತದ ಮೌಲ್ದಯುತ ಸ್ನೇಹಿತನಾಗಿದ್ದು ನಮಸ್ತೆ ಟ್ರಂಪ್ ಕಾರ್ಯಕ್ರಮದಿಂದ ಅವರು ಭಾರತೀಯರಿಗೆ ಮತ್ತಪ್ಪು ಆಪ್ತರಾಗಿದ್ದಾರೆ ಎಂದು ಹೇಳಿದರು ಡೊನಾಲ್ಡ್ ಟ್ರಂಪ್ ಮಾತನಾಡಿ ಭಾರತ ತಮ್ನನ್ನು ಗೌರವಿಸಿದೆ

ಉಭಯ ದೇಶಗಳ ನಡುವೆ ಪ್ರಮುಖ ವ್ಯಾಪಾರ ಮತ್ತು ಮಿಲಿಟರಿ ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು

ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತಂತೆ ನಿನ್ನೆ ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆದ ಗಲಭೆ ನಂತರ ಸಭೆ ನಡೆಸಿ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದರು ದೆಹಲಿ ಉಪರಾಜ್ಯಪಾಲ ಅನಿಲ್ ಬೈಜಲ್ ಮುಖ್ಯಮಂತ್ರಿ ಅರವಿಂದ್ ಕೇಜ್ರೀವಾಲ್ ಹಿರಿಯ ಅಧಿಕಾರಿಗಳು ಹಾಗು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಪೌರತ್ವ ತಿದ್ದುಪಡಿ ಕಾನೂನು ಕುರಿತಂತೆ ದೆಹಲಿಯ ಈಶಾನ್ಯ ಭಾಗದಲ್ಲಿ ಉಂಟಾಗಿರುವ ಕೋಮು ಹಿಂಸಾಚಾರದಲ್ಲಿ ಗಾಯಗೊಂಡಿರುವವರಿಗೆ ತುರ್ತು ಚಿಕಿತ್ಸೆ ದೊರಕಿಸಲು ಹಾಗೂ ಸರ್ಕಾರಿ ಆಸ್ಪತ್ತೆಗಳಿಗೆ ಸುರಕ್ಷಿತ ಮಾರ್ಗಗಳನ್ನು ವ್ಯವಸ್ಥೆಗೊಳಿಸಬೇಕು ಎಂದು ಪೊಲಿಸರಿಗೆ ದೆಹಲಿ ಹೈಕೋರ್ಟ್ ನಿರ್ದೇಶನ ನೀಡಿದೆ ಹೆಚ್ಚನ ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಸಣ್ಣ ಆಸ್ಪತ್ರೆಯಿಂದ ಜಿಟಬಿ ಆಸ್ಪತ್ರೆಗೆ ಸಾಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ವಕೀಲರೊಬ್ಬರು ಕರೆ ಮಾಡಿ ವಿವರ ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎಸ್

ಮ್ಯಾನ್ಮಾರ್ ರಾಷ್ಟಾಧ್ಯಕ್ಷ ಯು

ವಿದೇಶಿ ಗಣ್ಣರು ಇಂದು ಸಂಜೆ ದೆಹಲಿಯಲ್ಲಿರುವ ಅಕ್ಷರಧಾಮ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ

ಅವರು ಇಂದು ಐಐಟ ದೆಹಲಿಯಲ್ಲಿನ ನ್ಯೂಜಿಲ್ಯಾಂಡ್ ಸೆಂಟರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಾಲಾಕೋಟ್ ಮೇಲೆ ಭಾರತ ಸೇನೆ ವಾಯುದಾಳಿ ನಡೆಸಿ ಇಂದಿಗೆ ಒಂದು ವರ್ಷ ಈ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ವಾಯುಸೇನೆಯ ಅಸಾಧಾರಣ ಶೌರ್ಯ ಹಾಗೂ ಸಾಹಸವನ್ನು ಕೊಂಡಾಡಿದ್ದಾರೆ

ಭಾರತೀಯ ವಾಯುಸೇನೆ ಯೋಧರು ಯಾವುದೇ ಆತಂಕಕ್ಕೊಳಗಾಗದೇ ನಡೆಸಿದ ಯಶಸ್ವೀ ಶ್ರತಿ ದಾಳಿ ಇದಾಗಿತ್ತು ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಈ ಮೊದಲು ಭಾರತದಲ್ಲಿದ್ದ ಸರ್ಕಾರಗಳಿಗಿಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತ್ಯೇಕವಾದ ನಿಲುವನ್ನೇ ಭಯೋತ್ವಾದನೆಯನ್ನು ಮಟ್ಟ ಹಾಕಲು ಹೊಂದಿದೆ ಎಂದು ರಾಜನಾಥ್ಸಿಂಗ್ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಬಂಗಬಂದು ಶೇಖ್ ಮುಜಿಬುರ್ ರೆಹಮಾನ್ ಶತಾಬ್ದಿ ವರ್ಷದ ಸಂದರ್ಭದಲ್ಲಿ ಕರೆದಿರುವ ಜತಿಯಾ ಸಂಸದ್ ಅಂದರೆ ಅಲ್ಲಿಯ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಉದ್ವೇಶಿಸಿ ಭಾಷಣ ಮಾಡಲು ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರನ್ನು ಅಮಂತ್ರಿಸಲಾಗುವುದು ಎಂದು ಬಾಂಗ್ಲಾದೇತದ ರಾಷ್ನಾಧ್ಯಕ್ಷರ ಮಾಧ್ಯಮ ಕಾರ್ಯದರ್ಶಿ ಜಯ್ನಾಲ್ ಅಬೆದ್ದಿನ್ ಡಾಕಾದಲ್ಲಿ ನಿನ್ನೆ ಪ್ರಕಟಿಸಿದ್ದಾರೆ